ಪಟ್ಟಿಮ ಬಂಗಾಳ ನಾರದ ಪ್ರಕರಣ ಸಿಬಿಐನಿಂದ ಇಬ್ಬರು ಸಚಿವರು ಸೇರಿ ನಾಲ್ವರು ತ್ಯಣಮೂಲ ಕಾಂಗೆಸ್ ನಾಯಕರ ಬಂಧನ

ತೀವ್ರಗೊಂಡ ತೌಕ್ತೆ ಚಂಡಮಾರುತ ಇಂದು ರಾತ್ರಿಗೆ ಗುಜರಾತ್ ಕರಾವಳಿ ದಾಟುವ ನಿರೀಕ್ಷೆ

ಕೋವಿಡ್ ಮುಂಜಾಗ್ರತಾ ತ್ರಮಗಳನ್ನು ಕಟ್ಟನಿಟ್ಟಾಗಿ ಪಾಲಿಸಿ ಎಂದು ಆಕಾಶವಾಣಿ ಮನವಿ ಮಾಡುತ್ತಿದೆ ಮೊದಲ ಡೋಸ್ ಕೋವಿಡ್ ಲಸಿಕೆ ಪಡೆದವರು ತಪ್ಪದೇ ನಿಗದಿತ ಸಮಯದಲ್ಲಿ ಎರಡನೇ ಡೋಸ್ ಪಡೆಯಿರಿ ಈ ಮೂರು ಸರಳ ಕ್ರಮಗಳನ್ನು ಅನುಸರಿಸುವ ಮೂಲಕ ಸುರಕ್ಷಿತವಾಗಿರಿ ಕಡ್ಡಾಯವಾಗಿ ಮುಖಗವಸು ಧರಿಸಿ

ನಿಯಮಿತವಾಗಿ ಕೈಗಳು ಮತ್ತು ಮುಖ ಸ್ವಚ್ಟಗೊಳಿಸಿ

ಹೆಡ್ ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರೀಯಾ ತನಿಖಾ ಸಂಸ್ಥೆ ಸಿಐಐ ಅಧಿಕಾರಿಗಳು ಇಂದು ಬೆಳಗ್ಗೆ ರಾಜ್ಯದ ಇಬ್ಬರು ಸಚಿವರಾದ ಫಿರ್ಹಾದ್ ಪಕೀಂ ಪಾಗೂ ಸುಬ್ರತಾ ಮುಖರ್ಜಿ ಪಾಗೂ ಶಾಸಕ ಮದನ್ ಮಿತ್ರ ಅವರನ್ನು ಬಂಧಿಸಿದೆ ಕೊಲ್ಕೊತಾ ನಗರದ ಮಾಜಿ ಮೇಯರ್ ಸೋವನ್ ಮುಖರ್ಜಿ ಅವರನ್ನೂ ಕೇಂದ್ರಿಯಾ ತನಿಖಾ ಸಂಸ್ಥೆ ಬಂಧಿಸಿದೆ ನಾರದ ಮಾರುವೇಶದ ಕಾರ್ಯಾಚರಣೆ ವೇಳೆ ಇವರೆಲ್ಲರೂ ಲಂಚ ಪಡೆದಿದ್ದರು ಎಂಬ ಆರೋಪ ಎದುರಿಸುತ್ತಿದ್ದಾರೆ ಕೋಲ್ಕತಾದ ಸಿಐ ಕೇಂದ್ರ ಕಜೇರಿ ಇರುವ ನಿಜಾಂ ಪ್ಯಾಲೇಸ್ ಸ್ಥಳದಲ್ಲಿ ಇವರೆಲ್ಲರನ್ನೂ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅವರನ್ನು ನ್ವಾಯಾಲಯದ ಮುಂದೆ ಪಾಜರುಪಡಿಸಲಾಗುತ್ತದೆ ಎಂದು ತನಿಖಾ ಸಂಸ್ಥೆಯ ಮೂಲಗಳು ತಿಳಿಸಿವೆ ತ್ಯಣಮೂಲ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರ ವಿಚಾರಣೆ ನಡೆಸಲು ಸಿದಿಐಗೆ ರಾಜ್ಯಪಾಲ ಜಗದೀಪ್ ಧನಕರ್ ಇತ್ತೀಚೆಗೆ ಅನುಮತಿ ನೀಡಿದ್ದರು ಮುಖ್ಯಮಂತ್ರಿ ಪಾಗೂ ತ್ಯಣಮೂಲ ಕಾಂಗ್ರೆಸ್ ಮುಖ್ಯಕ್ಕೆ ಮಮತಾ ಬ್ಯಾರ್ಜ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಸಿಬಿಐ ಕಚೇರಿಗೆ ತಲುಪುವ ಸಾಧ್ವತೆಯಿದೆ

ಹರ್ಷವರ್ಧನ್ ಬಿಡುಗಡೆ ಮಾಡಿದ್ದಾರೆ ಹೈದರಾಬಾದ್ನ ರೆಡ್ಡೀಸ್ ಲ್ಲಾಬ್ನ ಸಹಯೋಗದೊಂದಿಗೆ ರಕ್ಷಣಾ ಸಂಕೋಧನೆ ಮತ್ತು ಅಭಿವ್ನದ್ದಿ ಸಂಸ್ಹೆ ಡಿಆರ್ಡಿಒ ಈ ದಿಷಧಿಯನ್ನು ಅಭಿವೃದ್ಧಿಪಡಿಸಿದೆ ಭಾರತದ ದಿಷಧ ನಿಯಂತ್ರಕ ಜನರಲ್ ಡಿಸಿಜಿಐ ಇತ್ತೀಚೆಗೆ ದಿಷಧಿಯನ್ನು ತುರ್ತು ಬಳಕೆಗಾಗಿ ಅನುಮೋದಿಸಿದೆ

ಈ ಪರೀಕ್ಷಾ ಸಮಯದಲ್ಲಿ ಔಷಧ ಹೊಸ ಭರವಸೆಯ ಕಿರಣವನ್ನು ಮೂಡಿಸಿದೆ ಎಂದು ಅವರು ತಿಳಿಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಿರ್ದೇಶನದಲ್ಲಿ ಎಲ್ಲಾ ಸಮಸ್ಗೆಗಳನ್ನು ಬಗೆಹರಿಸಲಾಗಿದೆ ಅಗತ್ಯ ವೈದ್ಯಕೀಯ ಉಪಕರಣಗಳು ಆಮ್ಲಜನಕ ಪಾಸಿಗೆಗಳು ಮತ್ತು ದಿಷಧಿಗಳ ಕೊರತೆಯಿಲ್ಲ ಎಂದು ಹೇಳದರು

ಕೋವಿಡ್ ದಿಷಧವನ್ನು ಅಭಿವ್ಯದ್ದಿ ಪಡಿಸಿರುವ ಡಿಆರ್ಡಿಒ ಮತ್ತು ಡಾ ರೆಡ್ಡಿ ಲ್ಲಾಬ್ನ ವಿಜ್ಞಾನಿಗಳ ಪ್ರಯತ್ನವನ್ನು ಶ್ಲಾಘಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ನಾಣ ಸಚಿವ ಡಾ ಪರ್ಷವರ್ಧನ್ ಇದು ವಿಜ್ಞಾನಿಗಳ ಒಂದು ವರ್ಷದ ಕರಿಣ ಪರಿಶ್ರಮದ ಫಲವಾಗಿದೆ ಕರೋನಾ ವೈರಸ್ ಬೆಳವಣಿಗೆಯನ್ನು ತಡೆಯುವಲ್ಲಿ ಈ ದಿಷಧಿಗೆ ಭಾರಿ ಸಾಮರ್ಥ್ವವಿದೆ ಎಂದು ಹೇಳಿದರು ದೇತದ ಆರೋಗ್ಲ ಮೂಲಸೌಕರ್ಯಗಳನ್ನು ಸರ್ಕಾರ ನಿರಂತರವಾಗಿ ಹೆಚ್ಚಿಸುತ್ತಿದೆ ಎಂದ ಅವರು ದೇಶಾದ್ಲಂತ ಪಿಎಸ್ಎ ಸ್ಥಾವರಗಳನ್ನು ಸ್ವಾಪಿಸುವ ಪ್ರಯತ್ನಗಳು ನಡೆಯುತ್ತಿವೆ ಮತ್ತು ಎರಡು ಮೂರು ತಿಂಗಳಲ್ಲಿ ಗುರಿ ಪೂರ್ಣಗೊಳ್ಳಲಿದೆ ಎಂದು ಹೇಳದರು ಮುಂದಿನ ತಿಂಗಳ ಆರಂಭದಿಂದ ಡಾ

ಟಿಷಧಿಯನ್ನು ಆಸ್ತತೆಗಳು ಮಾತ್ರ ಕೋವಿಡ್ ರೋಗಿಗಳಿಗೆ ನೀಡುತ್ತವೆ

ಆದನ್ನು ನೀರಿನಲ್ಲಿ ಕರಗಿಸಿ ಮೌಬಿಕವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಇದು ವೈರಸ್ ಸೋಂಕಿತ ಕೋಶಗಳಲ್ಲಿ ಸಂಗ್ರಪಗೊಂಡು ವೈರಾಣು ಸಂಶ್ಲೇಷಣೆಯನ್ನು ನಿಲ್ಲಿಸುವ ಮೂಲಕ ಆದರ ಬೆಳವಣಿಗೆಯನ್ನು ತಡೆಯುತ್ತದೆ ದೇಶ ಕೋವಿಡ್ ಸಾಂಕ್ರಾಮಿಕದ ವಿರುದ್ದ ನಡೆಸುತ್ತಿರುವ ಹೋರಾಟದಲ್ಲಿ ರಕ್ಷಣಾ ಸಟವಾಲಯ ಹಾಗೂ ಸತಸ್ತ ಪಡೆಗಳು ಕ್ಕೆಗೊಂಡಿರುವ ಕ್ರಮಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಪರಾಮರ್ತಿಸುತ್ತಿದ್ದಾರೆ ರಕ್ಷಣಾ ಸಚಿವರು ವೀಡಿಯೋ ಕಾನ್ವರೆನ್ಸ ಮೂಲಕ ರಕ್ಷಣಾ ವಿಭಾಗಗಳ ಮುಖ್ಯಸ್ಥರು ಸೇನಾ ಮುಖ್ಯಸ್ಥರು ಪಾಗೂ ರಕ್ಷಣಾ ಸಚಿವಾಲಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪರಾಮರ್ಶೆ ನಡೆಸುತ್ತಿದ್ದಾರೆ ಹೆಡ್ ಪೂರ್ವ ಮಧ್ಯ ಅರೇಬಿಯನ್ ಸಮುದ್ರದಲ್ಲಿ ಕೇಂದ್ರೀಕ್ಸತವಾಗಿರುವ ತೌಕ್ತೆ ಚಂಡಮಾರು ತೀವ್ರಗೊಂಡಿದ್ದು ಇಂದು ರಾತ್ರಿ ಭಾವನಗರ ಜಿಲ್ಲೆಯ ಪೊರ್ಬಂದರ್ ಮತ್ತು ಮಾಹುವಾ ನಡುವೆ ಗುಜರಾತ್ ಕರಾವಳಿಯನ್ನು ದಾಟುವ ನಿರೀಕ್ಷೆ ಇದೆ

ಭಾರತೀಯ ಪವಾಮಾನ ಇಲಾಖೆಯ ಇತ್ತೀಚಿನ ವರದಿ ಪ್ರಕಾರ ಅತ್ಯಂತ ತೀವ್ರವಾದ ತೌಕ್ತೆ ಚಂಡಮಾರುತ ಉತ್ತರ ವಾಯವ್ನ ದಿಕ್ಕಿನಲ್ಲಿ ಸಾಗಿ ಇಂದು ಸಂಜೆಯ ವೇಳೆಗೆ ಗುಜರಾತ್ ಕರಾವಳಿ ತಲುಪುವ ಸಾಧ್ಯತೆಯಿದೆ

ಸೌರಾಷ್ಷ ಮತ್ತು ದಕ್ಷಿಣ ಗುಜರಾತ್ನ ಅನೇಕ ಸ್ವಳಗಳಲ್ಲಿ ಇಂದು ಸಂಜೆಯಿಂದಲೇ ಭಾರೀ ಮಳೆಯಾಗಲಿದೆ ಎಂದು ಪವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ

ಉಬ್ಲರವಿಳಿತದ ಅಲೆಗಳು ಸೌರಾಷ್ಲದ ಕರಾವಳಿ ಪ್ರದೇಶಗಳನ್ನು ಮುಳುಗಿಸುವ ಸಾಧ್ಯತೆಯಿದೆ ಎಂದು ಹೇಳಲಾಗಿದೆ

ತೌಕ್ತೆ ಚಂಡಮಾರುತದ ಪರಿಣಾಮಗಳನ್ನು ನಿಭಾಯಿಸುವ ಪ್ರಯತ್ನಗಳ ಭಾಗವಾಗಿ ಭಾರತೀಯ ವಾಯುಪಡೆ ಐಎಎಫ್ ಸಕಲ ರೀತಿಯಲ್ಲಿ ಸಜ್ಜಗೊಂಡಿದೆ ರಾಷ್ಟೀಯ ವಿಪತ್ತು ಪ್ರಕಿಕ್ರಿಯ ಪಡೆಯ ಸಿಬ್ಬಂದಿ ಹಾಗೂ ಸರಕುಗಳ ಸಾಗಾಣಿಕೆಗೆ ಪಲವು ವಿಮಾನಗಳನ್ನು ಐಎಎಫ್ ನಿಯೋಜಿಸಿದೆ

ಹೋಂ ಐಸೊಲೇಷನ್ನಲ್ಲಿ ಆರೈಕೆ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳದೆ

ಅಥವಾ ಸಂಪೂರ್ಣವಾಗಿ ಸೋಂಕಿನಿಂದ ಚೇತರಿಕೆ ಹೊಂದಿದ್ಲಾರೆ

ಮಹಾರಾಷ್ಟ

ಕೇಂದ್ರಾಡಳಿತ ಪ್ರದೇಶ ಜಮ್ಮ ಕಾಶ್ಮೀರದ ಶ್ರೀನಗರ ಜಿಲ್ಲೆಯ ಖೊನ್ಮೋಹ್ ಗ್ರಾಮದಲ್ಲಿಂದು ಬೆಳಗ್ಗೆ ಭದ್ರತಾಪಡೆಗಳು ಪಾಗೂ ಭಯೋತ್ಪಾದಕರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಭಯೋತ್ಪಾದಕರು ಪತರಾಗಿದ್ದಾರೆ ಖೊನೋಹ್ ಗ್ರಾಮದಲ್ಲಿ ಭಯೋತ್ವಾದಕರು ಅಡಗಿದ್ದಾರೆ ಎಂಬ ಖಚಿತ ಸುಳವು ಅನುಸರಿಸಿ ಭದ್ರತಾಪಡೆಗಳ ಜಂಟಿ ತಂಡ ಪ್ರದೇಶವನ್ನು ಸುತ್ತುವರೆದು ಶೋಧನಾ ಕಾರ್ಯಜರಣೆ ನಡೆಸುತ್ತಿದ್ಲಾಗ ಈ ಗುಂಡಿನ ಚಕಮಕಿ ಆರಂಭಗೊಂಡಿತು